ರಾಷ್ಟೀಯ ಬುಡಕಟ್ಟು ಮೇಳ ಆದಿ ಮಹೋತ್ಲವಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಇಂದು ಚಾಲನೆ

ಟಿ

ಸಂಸತ್ತಿನ ಚಳಿಗಾಲದ ಅಧಿವೇಶನ ಸೋಮವಾರ ಆರಂಭಗೊಳ್ಳುವ ಹಿನ್ನೆಲೆಯಲ್ಲಿ ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಅವರು ಇಂದು ಸರ್ವಪಕ್ಷ ಸಭೆ ಕರೆದಿದ್ದಾರೆ ಸುಗಮ ಕಲಾಪಕ್ಷೆ ಎಲ್ಲ ಪಕ್ಷಗಳು ಸಹಕಾರ ನೀಡುವಂತೆ ಸಭೆಯಲ್ಲಿ ಅವರು ಕೋರಲಿದ್ದಾರೆ ರಾಜ್ಯಸಭಾ ಅಧ್ಯಕ್ಷ ಎಂ ವೆಂಕಯ್ಯ ನಾಯ್ಡು ಅವರು ನಾಳೆ ಸರ್ವಪಕ್ಷ ಸಭೆ ಕರೆದಿದ್ದಾರೆ ಸರ್ಕಾರವು ಸಹ ನಾಳೆ ಸರ್ವಪಕ್ಷ ಸಭೆ ನಡೆಸಲಿದ್ದು

ಜಾರ್ಖಂಡ್ ವಿಧಾನಸಭೆಯ ಮೂರನೇ ಹಂತದ ಚುನಾವಣೆಗೆ ಇಂದು ಅಧಿಸೂಚನೆ ಹೊರಬೀಳಲಿದೆ

ಅಧಿಸೂಚನೆಯೊಂದಿಗೆ ಇಂದಿನಿಂದ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಆರಂಭಗೊಳ್ಳಲಿದ್ದು

ರಾಷ್ಟೀಯ ಬುಡಕಟ್ಟು ಮೇಳ ಆದಿ ಮಹೋತ್ಸವಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ದೆಹಲಿಯಲ್ಲಿಂದು ಚಾಲನೆ ನೀಡಲಿದ್ದಾರೆ

ಕರಕುಶಲ ಕಲೆ ಹಾಗೂ ವಸ್ತುಗಳ ಪ್ರದರ್ಶನ ಬುಡಕಟ್ಟು ತಿಂಡಿ ತಿನಿಸುಗಳ ಮಾರಾಟ ಇರಲಿದೆ ದೇಶಾದ್ಯಂತ ವಿವಿಧ ಬುಡಕಟ್ಲುಗಳ ಉಡುಪು ಸಂಸ್ಕೃತಿ ಅನಾವರಣಗೊಳ್ಳಲಿದ್ದು ಬುಡಕಟ್ಟು ವಸ್ತಗಳ ಮಾರಾಟ ಆಯೋಜಿಸಲಾಗಿದೆ ಲಡಾಖ್ನ ಲೇಹ್ ಬುಡಕಟ್ಟು ಜನರ ಕರಕುಶಲ ವಸ್ತುಗಳು ವಿಶೇಷ ಆಕರ್ಷಣೆಯಾಗಲಿವೆ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಅರ್ಜುನ್ ಮುಂಡಾ ಉದ್ವಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಮಹಾರಾಷ್ಲದಲ್ಲಿ ಕಾಂಗ್ರೆಸ್ ಮತ್ತು ಶಿವಸೇನಾ ಮೈತ್ರಿಕೂಟದೊಂದಿಗೆ ಸುಭದ್ರ ಸರ್ಕಾರ ರಚಿಸುವುದಾಗಿ ಎನ್ಸಿಪಿ ತಿಳಿಸಿದೆ ನಾಗ್ವುರ್ನಲ್ಲಿ ನಿನ್ನೆ ಸುದ್ಲಿಗೋಷ್ನಿಯಲ್ಲಿ ಮಾತನಾಡಿದ ಎನ್ಸಿಪಿ ವರಿಷ್ನ ಶರದ್ ಪವಾರ್ ಮಿತ್ರಕೂಟದ ಪಕ್ಷಗಳೊಂದಿಗೆ ಭಿನ್ನಾಭಿಪ್ರಾಯ ಕುರಿತ ಮಾಧ್ಯಮ ವರದಿಗಳನ್ನು ತಳ್ಳಹಾಕಿದರು ಯಾವುದೇ ಮಧ್ಯಂತರ ಚುನಾವಣೆ ಸಾಧ್ಯತೆಯನ್ನು ತಲ್ಲಹಾಕಿದ ಅವರು ತಮ್ನ ಸರ್ಕಾರ ಐದು ವರ್ಷ ಅಧಿಕಾರಾವಧಿ ಪೂರ್ಣಗೊಳಿಸಲಿದೆ ಮೂರು ಪಕ್ಷಗಳ ಮೈತ್ರಿಕೂಟ ಸರ್ಕಾರ ಅಭಿವೃದ್ದಿಪರ ಆಡಳಿತ ನೀಡಲಿದೆ ಎಂದು ಅವರು ತಿಳಿಸಿದರು ಯಂಗ್ ಇಂಡಿಯಾ ಸಂಸ್ಥೆಯನ್ನು ದಾನದತ್ತಿ ಸಂಸ್ಥೆಯಾಗಿ ಪರಿಗಣಿಸುವಂತೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಲ್ಲಿಸಿದ್ದ ಮನವಿಯನ್ನು ಆದಾಯ ತೆರಿಗೆ ನ್ವಾಯಾಧಿಕರಣ ತಿರಸ್ಕರಿಸಿದ್ದು

ಇದರಿಂದಾಗಿ ರಾಹುಲ್ ಗಾಂಧಿ ವಿರುದ್ದದ ನೂರು ಕೋಟಿ ರೂಪಾಯಿ ಆದಾಯ ತೆರಿಗೆ ಪ್ರಕರಣ ಮತ್ತೆ ಆರಂಭಗೊಂಡಂತಾಗಿದೆ

ಆದಾಯ ತೆರಿಗೆ ಕಾಯ್ದೆಯಡಿ ಯಂಗ್ ಇಂಡಿಯಾ ಸಂಸ್ವೆಯ ನೋಂದಣಿ ರದ್ದುಪಡಿಸಿದ್ದನ್ನು ಪ್ರಶ್ನಿಸಿ ಸಲ್ಲಿಸಲಾಗಿದ್ದ ಅರ್ಜೆ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಅವಕಾಶ ನೀಡಿತ್ತು ನ್ನಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಿಜೆಪಿ ಹಿರಿಯ ನಾಯಕ ಮತ್ತು ರಾಜ್ಲಸಭಾ ಸಂಸದ ಸುಬ್ರಮಣಿಯನ್ ಸ್ವಾಮಿ ಸಲ್ಲಿಸಿದ್ದ ದೂರು ಅನ್ವಯ ಆದಾಯ ತೆರಿಗೆ ಇಲಾಖೆ ತನಿಖೆ ಆರಂಭಿಸಿತ್ತು ಜಾಗತಿಕ ತಾಪಮಾನ ಏರಿಕೆ ಮತ್ತು ಹವಾಮಾನ ಬದಲಾವಣೆ ಹಿನ್ನೆಲೆಯಲ್ಲಿ ನಾವೀನ್ಯತೆಯ ಇಂಧನ ಮಿತಿವ್ದಯ ಪರಿಕಲ್ಪನೆಗಳನ್ನು ಅಭಿವೃದ್ದಿಪಡಿಸುವಂತೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಹರ್ಷವರ್ಧನ್ ಕರೆ ನೀಡಿದ್ದಾರೆ ದೆಹಲಿಯಲ್ಲಿ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಅವರು ಜಾಗತಿಕ ತಾಪಮಾನ ಕಡಿಮೆಗೊಳಿಸುವ ಹಾಗೂ ಹವಾಮಾನಸ್ನೇಹಿ ಪರಿಕಲ್ಪನೆಗಳ ಸಂತೋಧನೆ ಅಭಿವೃದ್ದಿ ಮತ್ತು ನಾವೀನ್ಣತೆಯ ಪ್ರಯತ್ತಗಳಿಗೆ ಉತ್ತೇಜನ ನೀಡಲಾಗುವುದು ಎಂದರು ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆ ವಿರುದ್ದದ ಪ್ರಯತ್ನಗಳಲ್ಲಿ ಭಾರತ ವಿಶ್ವದ ಮುಂದಾಳತ್ವ ವಹಿಸಿದ್ಲು ಹಲವು ಮಹತ್ವದ ಕ್ರಮ ಕೈಗೊಳ್ಲುತ್ತಿದೆ

ಕನ್ನಡಿಗರಿಗೆ ಉದ್ಲೋಗ ಮೀಸಲಾತಿ ಕುರಿತ ಸರೋಜಿನಿ ಮಹಿಷಿ ವರದಿ ಪೂರ್ಣ ಅನುಷ್ಣಾನಕ್ಕೆ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಸ್ವಂದಿಸಿದ್ದಾರೆ ಎಂದು ಪ್ರವಾಸೋದ್ಯಮ ಕನ್ನಡ ಮತ್ತು ಸಂಸ್ಕತಿ ಸಚಿವ ಒಟಿ ರವಿ ತಿಳಿಸಿದ್ದಾರೆ ಈಗಾಗಲೇ ಸರ್ಕಾರಿ ವಲಯದಲ್ಲಿ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಲಾಗಿದ್ದು ಖಾಸಗಿ ವಲಯಕೂ ಅನ್ನಯಿಸುವಂತೆ ವರದಿ ಅನುಷ್ಲಾನಕ್ಕೆ ಬೇಡಿಕೆ ಇದೆ ಈ ಕುರಿತು ಕನ್ನಡಪರ ಸಂಘಟನೆಗಳೊಂದಿಗೆ ಚರ್ಚಿಸಲಾಗಿದೆ ಎಂದು ಸಚಿವರು ತಿಳಿಸಿದರು ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ ಎಫ್ಸಿಆರ್ಎ ಉಲ್ಲಂಘನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಮ್ದೆಷ್ಟಿ ಇಂಟರ್ ನ್ನಾಷನಲ್ ಇಂಡಿಯಾ ಸಂಸ್ಟೆಗೆ ಸೇರಿದ ಬೆಂಗಳೂರು ಹಾಗೂ ದೆಹಲಿಯಲ್ಲಿನ ವಿವಿಧ ಸ್ಥಳಗಳ ಮೇಲೆ ಸಿಬಿಐ ದಾಳಿ ನಡೆಸಿದೆ

ಆಮ್ನೆಸ್ಟಿ ಸಂಸ್ಟೆಗೆ ಸೇರಿದ ಬೆಂಗಳೂರಿನ ಮೂರು ಹಾಗೂ ದೆಹಲಿಯ ಒಂದು ಸ್ಥಳಗಳಲ್ಲಿ ಸಿಬಿಐ ದಾಳಿ ನಡೆದಿದೆ ದೆಹಲಿ ಮತ್ತು ಎನ್ಸಿಆರ್ ಸುತ್ತಮುತ್ತ ವಾಯುಮಾಲಿನ್ಲ ಕಡಿಮೆಗೊಳಿಸುವ ನಿಟ್ಟನಲ್ಲಿ ಕೈಗೊಳ್ಳಲಾದ ಕ್ರಮಗಳ ಪರಿಶೀಲನೆಗಾಗಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಮತ್ತು ದೆಹಲಿ ಮುಖ್ಯ ಕಾರ್ಯದರ್ಶಿಗಳಿಗೆ ಸುಪ್ರೀಂ ಕೋರ್ಟ್ ಸಮನ್ನ್ ಜಾರಿ ಮಾಡಿದೆ

ದೆಹಲಿ ಸಮ ಬೆಸ ಸಂಬ್ಲೆಯ ವಾಹನ ಸಂಚಾರ ನಿರ್ಬಂಧ ಯೋಜನೆ ಜಾರಿಗೊಳಿಸಿದ ನಂತರವು ವಾಯುಮಾಲಿನ್ವ ಮಟ್ಟ ವಿರುತ್ತಲೇ ಇರುವ ಬಗ್ಗೆ ದೆಹಲಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ ನ್ಲಾಯಪೀಠ ಸಮ ಬೆಸ ಯೋಜನೆಯಿಂದ ದ್ವಿಚಕ್ರ ಮತ್ತು ತ್ರಿಚಕ್ರ ವಾಹನಗಳಗೆ ವಿನಾಯಿತಿ ನೀಡಿರುವುದನ್ನು ಪ್ರಶ್ನಿಸಿತು

ದೆಹಲಿಯ ಸುತ್ತಮುತ್ತ ಪ್ರದೇಶಗಳಲ್ಲಿ ರ್ಲೆತರು ಕೂಳೆ ಸುಡುವುದನ್ನು ನಿಲ್ಲಿಸಿದ್ದರೂ ವಾಯುಮಾಲಿನ್ನ ಮಟ್ನ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸೂಕ್ತ ಕ್ರಮ ಕ್ಲೆಗೊಳ್ಲುವಂತೆ ನ್ಹಾಯಾಲಯ ಸೂಚಿಸಿದೆ ಈ ಮಧ್ಯೆ ಕೇಂದ್ರ ಪರಿಸರ ಮತ್ತು ಅರಣ್ಯ ಸಚಿವ ಪ್ರಕಾಶ್ ಜಾವಡೇಕರ್ ವಾಯುಮಾಲಿನ್ನ ವಿಷಯವನ್ನು ಸರ್ಕಾರ ಅತ್ತಂತ ಗಂಭೀರವಾಗಿ ಪರಿಗಣಿಸಿದ್ದು

ಈ ನಿಟ್ಟನಲ್ಲಿ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ರಾಜಸ್ತಾನ ಮತ್ತು ದೆಹಲಿ ಸರ್ಕಾರಗಳು ನಗರಪಾಲಿಕೆಗಳು ಹಾಗೂ ಎಲ್ಲ ಸ್ವಳೀಯ ಸಂಸ್ವೆಗಳ ಸಮನ್ವಯದ ಕಾರ್ಯತಂತ್ರದಿಂದ ಮಾಲಿನ್ಯ ಕಡಿಮೆಗೊಳಿಸಬೇಕಿದೆ ಎಂದಿದ್ದಾರೆ ಶ್ರೀಲಂಕಾದಲ್ಲಿ ನೂತನ ಅಧ್ಯಕ್ಷರ ಆಯ್ಕೆಗಾಗಿ ಇಂದು ಚುನಾವಣೆ ಪ್ರಗತಿಯಲ್ಲಿದೆ

ಮಾಜಿ ರಕ್ಷಣಾ ಕಾರ್ಯದರ್ಶಿ ಗೊತಬಾಯ ರಾಜಪಕ್ಷ ಮತ್ತು ಸಚಿವ ಸಾಜಿತ್ ಪ್ರೇಮದಾಸ ಅವರ ನಡುವೆ ನೇರ ಹಣಾಹಣಿ ಇದೆ ಇಂದು ಮತದಾನ ಪೂರ್ಣಗೊಂಡ ನಂತರ ಮತ ಎಣಿಕೆ ಆರಂಭಗೊಳ್ಳಲಿದ್ದು

ಶ್ರೀಲಂಕಾ ಇತಿಹಾಸದಲ್ಲಿ ಇದೇ ಪ್ರಥಮ ಬಾರಿ ಹಾಲಿ ರಾಷ್ಟಾಧ್ಯಕ್ಷ ಅಥವಾ ಶ್ರಧಾನ ಮಂತ್ರಿ ದೇಶದ ಅತ್ಯುನ್ನತ ಸಾಂವಿಧಾನಿಕ ಸ್ಥಾನಕ್ಕೆ ಸ್ಪರ್ಧಿಸುತ್ತಿಲ್ಲ ಹಾಂಕಾಂಗ್ ಮುಕ್ತ ಬ್ದಾಡ್ಡಿಂಟನ್ ಪಂದ್ವಾವಳಿಯಲ್ಲಿ ಭಾರತದ ಕಿಡಂಬಿ ಶ್ರೀಕಾಂತ್ ಸೆಮಿಫೈನಲ್ಲ್ ಪ್ರವೇಶಿಸಿದ್ದಾರೆ ಚೀನಾದ ಒಲಿಂಪಿಕ್ ವಿಜೇತ ಪಟು ಜೆನ್ಲಾಂಗ್ ಅವರು ಗಾಯಗೊಂಡು ಪಂದ್ಲಾವಳಿಯಿಂದ ಹೊರಬಿದ್ದ ನಂತರ ಕಿಡಂಬಿ ಶ್ರೀಕಾಂತ್ ನಾಲ್ಲರ ಫಟ್ಲ ತಲುಪಿದರು

ನಿನ್ನೆ ದ್ವಿಶತಕ ಬಾರಿಸಿದ ಮಯಾಂಕ್ ಅಗರ್ವಾಲ್ ಪ್ರಮುಖ ಆಕರ್ಷಣೆಯಾಗಿದ್ದರು